ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಶೀಘ್ರ ಅಧ್ವಕ್ಷರ ನೇಮಕ ಸಚಿವ ಕೆ

ನಮ್ನ ವಿಶೇಷ ಸರಣಿ ಬಾಪು ಕಿ ಬಾತ್ ಮೂಲಕ ಈ ವಾರ್ತಾಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ

ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮತ್ತು ತುಮಕೂರಿನ ಶಿರಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಅಭ್ಯರ್ಥಿಗಳ ಆಯ್ಲಿಗೆ ಪ್ರಮುಖ ಮೂರೂ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಕಸರತ್ತು ನಡೆದಿದೆ ಈ ಮಧ್ಯೆ ಜೆಡಿಎಸ್ ಮುಖಂಡ ಪನುಮಂತರಾಯಪ್ಪ ಅವರ ಪುತ್ರಿ ಕುಸುಮಾ ಎಚ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ಕಾಂಗ್ರೆಸ್ ಸೇರ್ಪಡೆಯಾದರು ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಸಮ್ನುಖದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಸದಸ್ನತ್ವವನ್ನು ಪಡೆದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿ

ಶಿವಕುಮಾರ್ ಉಪಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಯನ್ನು ಶೀಘವೇ ಪಕ್ಷದ ವರಿಷ್ಠರಿಗೆ ಶಿಫಾರಸು ಮಾಡಲಾಗುವುದು ಷೈಕಮಾಂಡ್ ಅಧ್ಯರ್ಥಿಗಳನ್ನು ಅಂತಿಮಗೊಳಿಸುತ್ತದೆ ರಾಜರಾಜೇಶ್ವರಿ ನಗರ ಮತ್ತು ಶಿಕ್ಷಕರ ಕ್ಷೇತ್ರಕ್ಷೆ ಸದ್ಭದಲ್ಲಿಯೇ ಅಭ್ಯರ್ಥಿಗಳ ಆಯ್ಕೆ ಅಂತಿಮವಾಗಲಿದೆ ಎಂದರು ಕಾಂಗ್ರೆಸ್ ಅಭ್ಲರ್ಥಿ ಆಯ್ಲಿ ಸಂಬಂಧ ಈಗಾಗಲೇ ಪಲವು ಸುತ್ತಿನ ಸಭೆ ನಡೆಸಲಾಗಿದೆ ಇಂದು ಅಭ್ಲರ್ಥಿಗಳ ಹೆಸರನ್ನು ಪಕ್ಷದ ವರಿಷ್ಠರಿಗೆ ಕಳುಹಿಸಿಕೊಡಲಾಗುವುದು ಎಂದು ಡಿ

ಶಿವಕುಮಾರ್ ತಿಳಿಸಿದರು ಇನ್ನು ಬಿಜೆಪಿ ಕೋರ್ ಕಮಿಟಿ ಈಗಾಗಲೇ ಸಂಭಾವ್ದ ಅಭ್ಯರ್ಥಿಗಳ ಹೆಸರನ್ನು ಸಿದ್ದಪಡಿಸಿ ಕೇಂದ್ರ ಸಲ್ಲಿಸಿದೆ ಕೇಂದ್ರ ಸಮಿತಿ ಅಭ್ಯರ್ಥಿಗಳ ಆಯ್ಕೆಯನ್ನು ಅಂತಿಮಗೊಳಿಸಲಿದೆ ಎಂದು ಬಿಜೆಪಿ ರಾಜ್ಞಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ತಿಳಿಸಿದ್ದಾರೆ ಶಿರಾ ಕ್ಷೇತ್ರದ ಯುವ ನಾಯಕ ಹಾಗೂ ಮಾಜಿ ಸಂಸದರ ಪುತ್ರ ಡಾ

ಎಂ ರಾಜೀಶ್ ಗೌಡ ಮತ್ತು ಇತರ ನಾಯಕರು ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಈ ಮಧ್ಯೆ ಬೆಂಗಳೂರಿನಲ್ಲಿಂದು ಸಚಿವ ಸಿ ಟಿ ರವಿ ಮಾತನಾಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ರಾಜಕೀಯ ಪಕ್ಷ ಎಂದರೆ ಹೆಚ್ಚಿನ ಟಿಕೆಟ್ ಆಕಾಂಕ್ಷಿಗಳು ಇರುವುದು ಸಹಜ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಉಪ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎನ್ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ

ನೀತಿ ಸಂಹಿತೆ ಜಾರಿಗೊಳಿಸಲು ಮತಗಟ್ಟೆ ನಿರ್ವಹಣೆ ಇವಿಎಂ ಮತ್ತು ವಿವಿಪ್ಟಾಟ್ಗಳ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳಿಗಾಗಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಶಾಸಕರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಕುರಿತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಬದ್ದರಾಗಿರುವುದಾಗಿ ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ

ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಹಿಂದುಳದ ಜಾತಿಗಳ ಸಾಮಾಜಕ ಶೈಕ್ಷಣಿಕ ಸಮೀಕ್ಷೆಯ ಸಮಾಲೋಚನೆ ಸಭೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆ

ಬಳಿಕ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಶೀಘ್ರವೇ ಸರ್ಕಾರ ಅಧ್ಯಕ್ಷರನ್ನು ನೇಮಕ ಮಾಡಲಿದೆ ಈ ಹಿಂದಿನ ಅಧ್ಯಕ್ಷ ಕಾಂತರಾಜು ಅವರು ನೀಡಿರುವ ವರದಿಯನ್ನು ಮಂಡನೆ ಮಾಡಲಾಗುವುದು ಎಂದರು

ಕುಮಾರಸ್ನಾಮಿ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಟ್ನೀಟ್ ಮಾಡಿರುವ ಅವರು ಈ ಹಿಂದೆ ಉಪಕುಲಪತಿಯಾಗಿದ್ದ ಡಾ ಕೆಸಿದ್ಧಪ್ಪನವರು ಇದೊಂದು ಬಯಲು ಪ್ರಯೋಗಾಲಯವಾಗಲಿದೆ ಎಂದು ನಿರೀಕ್ಷಿಸಿ ಜೀವಿವೈವಿಧ್ಯವನಕ್ಕೆ ಚಾಲನೆ ನೀಡಿದ್ದರು ಇದೀಗ ಸಸ್ಯಕಾಸ್ತ ಪ್ರಾಣಿಶಾಸ್ತ ಭೂಗರ್ಭತಾಸ್ತ ಪರಿಸರವಿಜ್ವಾನ ಸಾಮಾಜಿಕ ವಿಜ್ವಾನ ವಿದ್ಯಾರ್ಥಿಗಳಿಗೆ ಇದೊಂದು ಬಯಲು ಕ್ರಯೋಗಾಲಯವಾಗಿ ನೂರಾರು ಸಂಶೋಧನೆಗಳು ನಡೆಯುತ್ತಿವೆ ಇಂತಹ ತಾಣವನ್ನು ಧ್ವಂಸ ಮಾಡಬಾರದು ಮುಂದಿನ ಪೀಳಗೆಗೆ ಉಳಿಸಬೇಕು ಬೆಳೆಸಬೇಕು ಎಂದು ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ ರಾಜ್ಯದ ಅತಿ ಎತ್ತರದ ಪ್ರದೇಶಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ದನಗಿರಿ ಶ್ರೇಣಿ ದತ್ತಪೀತ ಕೆಮ್ಮಣ್ನು ಗುಂಡಿ ಪ್ರದೇಶಗಳಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ವಾರಾಂತ್ಯ ರಜೆ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರು ಆಗಮಿಸಿ ಪರಿಸರ ಮಾಲಿನ್ಯ ಮಾಡುತ್ತಿರುವುದರಿಂದ ಈ ತಾಣಗಳಿಗೆ ಹಾನಿಯಾಗಲಿದೆ ಆದ್ಲರಿಂದ ಶ್ರವಾಸಿಗರು ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ಮುಳ್ಳಯ್ನನಗಿರಿ ಉಳಿಸಿ ಅಭಿಯಾನದ ಮುಖ್ಯಶ್ರ ಗುರುವೇಶ್ ಮನವಿ ಮಾಡಿದ್ದಾರೆ

ಮಂಜುನಾಥ್ ಕೆ ನಾಯ್ಗ್ ತಿಳಿಸಿದ್ದಾರೆ ಈ ಕುರಿತು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರು ಕೃಷಿ ಮಾರುಕಟ್ನೆಯ ಹೊರಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶ ದೊರಕಲಿದೆ ರೈತರ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದ ಪ್ರಸಕ್ತ ಸಂದರ್ಭದಲ್ಲಿ ರೈತರು ತಮಗೆ ಬೇಕಾದಲ್ಲಿ ಮಾರಾಟ ಮಾಡಬಹುದು ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಿ ಒಳ್ಳೆಯ ಬೆಲೆಯನ್ನು ಪಡೆಯಲು ಸಾಧ್ಯವಾಗಲಿದೆ ಎಂದರು ಕೆಲವೊಂದು ಆಹಾರ ಧಾನ್ಯಗಳನ್ನು ಕಡ್ಡಾಯವಾಗಿ ಇಟ್ಸುಕೊಳ್ಳಲು ಅವಕಾಶ ಇರಲಿಲ್ಲ ಆದರೆ ಈಗ ಸಂಸ್ಕರಣೆಗಾರರು ಉದ್ದಿಮೆದಾರರು ಎಷ್ಸು ಬೇಕಾದರು ಶೇಖರಣೆ ಮಾಡಿ ತಮ್ನ ಸಂಸ್ಕರಣೆಯನ್ನು ಮುಂದುವರೆಸಬಹುದು ಇದರಿಂದ ಮೌಲ್ನ ವರ್ಧನೆಯಾಗಲಿದ್ದು ರೈತರಿಗೆ ಒಳ್ಳೆಯ ಬೆಲೆ ಸಿಗುತ್ತದೆ ಎಂಬ ಉದ್ವೇಶದಿಂದ ಈ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಎಂದು ತಿಳಿಸಿದರು

ಪ್ರಾಣಿಗಳನ್ನು ಕೇವಲ ಆಹಾರದ ಉತ್ಪನ್ನವಾಗಿಸದೇ ಅವುಗಳಗೆ ಜೀವಿಸಲು ಬೇಕಾದ ಸ್ಥಳಾವಕಾಶ ನೀಡೋಣ ಪ್ರಾಣಿಗಳ ಬಗ್ಗೆ ನಿರ್ಲಕ್ಷ್ಯ ತೋರದೆ ಬದುಕಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಪ್ರಾಣಿಗಳೂ ಸಪ ಸಂವೇದನಾತೀಲ ಜೀವಿಗಳೆಂದು ಪರಿಗಣಿಸಿ ಅವುಗಳ ಕಲ್ಲಾಣಕ್ಕಾಗಿ ಕಾರ್ಯಕ್ರಮ ರೂಪಿಸುವ ಅಗತ್ತವಿದೆ ಎಂದು ಪ್ರಾಣಿ ತಜ್ಜರು ಶ್ರತಿಪಾದಿಸಿದ್ದಾರೆ ವಿಕ್ಷ ಪ್ರಾಣಿ ದಿನಾಚರಣೆ ಅಂಗವಾಗಿ ಪ್ರಾಣಿಗಳ ರಕ್ಷಣೆಗೆ ಸಾರ್ವಜನಿಕರು ಮುಂದಾಗಬೇಕು ಎಂದು ಗಣ್ಣರು ಮನವಿ ಮಾಡಿದ್ದಾರೆ ವಿಶ್ವಸ್ತಾಣಿಗಳ ಕಲ್ಲಾಣ ದಿನದ ಅಂಗವಾಗಿ ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳ ಶುಭಾಶಯ ಕೋರಿದ್ದು ಜಾಗತಿಕ ಮಟ್ಟದಲ್ಲಿ ಪ್ರಾಣಿಗಳ ಹಕ್ಕನ್ನು ದೆಂಬಲಿಸುವ ಅವುಗಳನ್ನು ಜೀವಿಗಳಾಗಿ ಪರಿಗಣಸಿ ಹೋಷಿಸುವಂತೆ ಅರಿವು ಮೂಡಿಸೋಣ ಎಂದು ಮನವಿ ಮಾಡಿದ್ದಾರೆ

ಬರುವ ಜನವರಿಯಲ್ಲಿ ಮುಖ್ಯ ಪರೀಕ್ಷೆ ನಂತರ ಮೌಖಿಕ ಪರೀಕ್ಷೆ ನಡೆಯಲಿದೆ ಇಂದಿನ ಪೂರ್ವಭಾವಿ ಪರೀಕ್ಷೆಯ ಅಂಕ ಆಧರಿಸಿ ಮುಖ್ಯ ಪರೀಕ್ಷೆಗೆ ಅಭ್ಯರ್ಥಿಗಳನ್ನು ಆಯ್ಲೆ ಮಾಡಲಾಗುವುದು

ಪೂರ್ವಭಾವಿ ಪರೀಕ್ಷೆ ಮುಂದೂಡಲ್ಪಟ್ಟತ್ತು

ಪೌರಕಾರ್ಮಿಕರು ಮತ್ತು ಜಿಲ್ಲಾಡಳಿತದ ಶ್ರಮದಿಂದ ಇದು ಸಾಧ್ಯವಾಗಿದೆ ಎಂದು ಮಂಡ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ನಾರಾಯಣ ಗೌಡ ಹೇಳಿದ್ದಾರೆ ಮಂಡ್ನದಲ್ಲಿಂದು ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಸನ್ನಾನಿಸಿ ಮಾತನಾಡಿದ ಅವರು ಸಚ್ಲತೆ ಮೂಲಕ ನಮ್ಲೆಲ್ಲರ ರಕ್ಷಣೆ ಮಾಡುತ್ತಿರುವ ಪೌರ ಕಾರ್ಮಿಕರ ಕಾರ್ಯ ಶ್ಲಾಘಿನೀಯ ಎಂದರು ಮ್ನುಷುಗರ್ ಸಕ್ಕರೆ ಕಾರ್ಖಾನೆ ಇಷ್ಕೊತ್ಸಿಗಾಗಲೆ ಕಾರ್ಯಾರಂಭವಾಗಬೇಕಿತ್ತು ಈ ಸಂಬಂಧ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಬೇತಿತ್ತು ಆದರೆ ಕಾರ್ಖಾನೆ ವಿಚಾರವಾಗಿ ರಚನೆ ಮಾಡಲಾಗಿರುವ ಸಮಿತಿಯ ಅಧ್ಯಕ್ಷರಾದ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಕೊರೊನಾ ಪಾಸಿಟಿವ್ ಆಗಿರುವ ಕಾರಣ ಸಂಪುಟ ಸಭೆಗೆ ಬರಲು ಸಾಧ್ಯವಾಗಿಲ್ಲ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ನಾರಾಯಣ ಗೌಡ ತಿಳಿಸಿದರು

ವಿವಿಧ ಆಸ್ತ್ರತೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಇಬ್ಬರು ಸೋಂಕಿನಿಂದ ಮೃತಪಟ್ಟದ್ದಾರೆ ಎಂದು ಜೆಲ್ಲಾ ಆರೋಗ್ಗ ಇಲಾಖೆ ಮಾಹಿತಿ ನೀಡಿದೆ

ಸುರೇಶ್ ಕುಮಾರ್ ತಿಳಿಸಿದ್ದಾರೆ

ಈ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಮಾತ್ರವೇ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ನಡೆಸುವ ಸ್ಪರ್ಧಾತ್ವಕ ಪರೀಕ್ಷೆ ಸಿಇಟಿ ಬರೆಯಲು ಅರ್ಹತೆ ಪಡೆಯಲಿದ್ದಾರೆ ಎಂದು ಡಿಡಿಪಿಐ ಸಿ

ಪರಮೇಶ್ವರಪ್ಪ ತಿಳಿಸಿದ್ದಾರೆ

ರಾಜ್ಯಾದ್ಯಂತ ನೈರುತ್ತ ಮುಂಗಾರು ದುರ್ಬಲಗೊಂಡಿದೆ ಕರಾವಳಿಯ ಪಲವೆಡೆ ಒಳನಾಡಿನ ಸುತ್ತಮುತ್ತ ಮಳೆಯಾಗಿದೆ

ಬೆಂಗಳೂರು ಸುತ್ತಮುತ್ತ ಸಾಮಾನ್ಭವಾಗಿ ಮೋಡಕವಿದ ವಾತಾವರಣ ಗುಡುಗುಸಹಿತ ಮಳೆ ಸಾಧ್ಯತೆ